ಆರೋಗ್ಯ ಸಮತೋಲಿತ ಸ ಅಭಿವೃದ್ಧಿ ಹಾಗೂ ಜನರಿಗೆ ಒಳ್ಳೆಯದನ್ನು ಮಾಡುವ ಉದ್ದೇಶದಿಂದ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಾದ ಸಾರ್ವತ್ರಿಕ ನೈರ್ಮಲ್ಯ ಕಾಪಾಡುವುದು ಹೊಗೆಮುಕ್ತ ಅಡುಗೆಮನೆ ಬ್ಯಾಂಕ್ ಕಡೆ ಮುಖಮಾಡದ ಜನರಿಗೆ ಬ್ಯಾಂಕಿಂಗ್ ಸೌಲಭ್ಯ ತಂತ್ರಜ್ಞಾನವನ್ನು ಸದ್ಧಳಕೆ ಮಾಡಿಕೊಳ್ಳುವ ಮೂಲಕ ಸರ್ವರಿಗೂ ಸೂರು ಮುಂತಾದ ಕಲ್ಕಾಣ ಕಾರ್ಯಕ್ರಮಗಳು ಅಸಂಖ್ಯಾತರ ಜನರನ್ನು ತಲುಪಿವೆ ಎಂದರು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡುವ ನಿಟ್ಟನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ವಿಶೇಷ ವಿತ್ತು ನೀಡಲಾಗಿದೆ

ಅಮೆರಿಕ ಹಾಗೂ ಹಲವು ಐರೋಷ್ತ ರಾಷ್ಷಗಳಲ್ಲಿನ ಜನಸಂಖ್ಯೆಗಿಂತ ಹೆಚ್ಚಿನ ಭಾರತೀಯರಿಗೆ ಈ ಯೋಜನೆಯಿಂದ ಪ್ರಯೋಜನವಾಗಿದೆ ಎಂದು ಹೇಳಿದರು

ಜಗತ್ತಿನ ಹಲವು ರಾಷ್ಸಗಳಿಗೆ ಲಸಿಕೆಯನ್ನು ಕಳುಹಿಡಿಕೊಡಲಾಗುತ್ತಿದೆ

ಶ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಬಹ್ವೆಚ್ನಲ್ಲಿನ ಚಿತೌರದಲ್ಲಿ ಮಹಾರಾಜ ಸುಹೇಲ್ದೇವ್ ಸ್ಟಾರಕ ಮತ್ತು ಅಭಿವೃದ್ದಿ ಯೋಜನೆಗಳಿಗೆ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು ಮಹಾರಾಜ ಸುಹೇಲ್ ದೇವ್ ಅವರ ಹೆಸರಿನಲ್ಲಿ ನಿರ್ಮಿಸಲಾಗಿರುವ ವೈದ್ಯಕೀಯ ಕಾಲೇಜನ್ನು ಸಹ ಪ್ರಧಾನಮಂತ್ರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಹಾರಾಜ ಸುಹೇಲ್ ದೇವ್ ಅವರಂತಹ ಮಹಾನ್ ವ್ಯಕ್ತಿಗಳ ಕೊಡುಗೆಯನ್ನು ಮರೆಯಬಾರದು ತಮ್ನ ಜೀವನವನ್ನು ತ್ಯಾಗ ಮಾಡಿದ ವ್ಯಕ್ತಿಗಳಿಗೆ ಇತಿಹಾಸದಲ್ಲಿ ಸೂಕ್ತ ಸ್ವಾನ ನೀಡದಿರುವುದು ದುರದೃಷ್ಟಕರ ಎಂದು ಹೇಳಿದರು ನೇತಾಜಿ ಸುಭಾಷ್ಚಂದ್ರ ಬೋಸ್ ಸರ್ದಾರ್ ವಲ್ಲಭಬಾಯಿ ಪಟೇಲ್ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ತರ್ ಸೇರಿದಂತೆ ಪಲವು ಮಹಾನ್ ನಾಯಕರಿಗೆ ಸೂಕ್ತ ಸ್ಲಾನಮಾನ ನೀಡದೆ ಅನ್ನಾಯ ಮಾಡಿದಂತಾಗಿದೆ ಎಂದು ಅಭಿಪ್ರಾಯಪಟ್ಟರು ವಸಂತ ಪಂಚಮಿಯು ಕಲಿಕೆಗೆ ಅತ್ಯಂತ ಪವಿತ್ರ ದಿನವಾಗಿದೆ ಸಂಶೋಧನೆ ಆವಿಷ್ಕಾರ ರಾಷ್ಷ ನಿರ್ಮಾಣದ ಮೂಲಕ ದೇಶ ಸೇವೆಯಲ್ಲಿ ತೊಡಗಿರುವವರಿಗೆ ಯಶಸ್ತು ಸಿಗಲು ತಾಯಿ ಸರಸ್ನತಿ ಕರುಣಿಸುವಂತಾಗಲಿ ಎಂದು ಹಾರ್ಸೆಸಿದ್ದಾರೆ ಮಹಾರಾಜ ಸುಹೇಲ್ದೇವ್ ಅವರ ಜನ್ನದಿನದ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಹಿಕೊಳ್ಳಲಾಗಿತ್ತು

ಸ್ನಾರಕದಲ್ಲಿ ಮಹಾರಾಜ ಸುಹೇಲ್ದೇವ್ ಅವರ ಪ್ರತಿಮೆ ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗುವಂತಹ ವಸತಿ ಗೃಹ ಉಪಹಾರ ಕೇಂದ್ರ ಮತ್ತು ಮಕ್ಕಳ ಉದ್ಯಾನ ನಿರ್ಮಿಸಲಾಗುವುದು ದೇಶ ಸೇವೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ಸುಹೇಲ್ದೇವ್ ಅವರು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಈ ಸ್ನಾರಕದೊಂದಿಗೆ ಅವರಿಗೆ ದೇಶ ನಿಜವಾದ ಗೌರವ ಸಲ್ಲಿಸುತ್ತಿದೆ ಮುಂದಿನ ದಿನಗಳಲ್ಲಿ ಈ ಸ್ನಳ ಪ್ರಮುಖ ಪ್ರವಾಸಿ ಕೇಂದ್ರವಾಗಲಿದೆ ಸಾರಿಗೆ ಸಂಚಾರ ಸುಗಮವಾಗಿ ನಡೆಯಲು ಫಾಸ್ಟ್ಟ್ಯಾಗ್ ಮಾತ್ರವೇ ಸೂಕ್ತ ಆಯ್ಕೆ ಹಾಗೂ ಇದನ್ನು ಹೊರತುಪಡಿಸಿದರೆ ಬೇರೆ ಮಾರ್ಗವಿಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿಗಳ ಖಾತೆ ಸಚಿವ ನಿತಿನ್ ಗಡ್ಡರಿ ಹೇಳಿದ್ದಾರೆ ಚೆನ್ನೈನಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಪೆಟ್ರೋಲ್ ಮತ್ತು ಡೀಸೆಲ್ಗಳಿಗೆ ಪರ್ಯಾಯವಾದ ಇಂಧನಗಳನ್ನು ಉತ್ತೇಜಿಸುವ ಅಗತ್ಯವಿದೆ ಎಂದು ತಿಳಿಸಿದರು

ಅತಿಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ವಲಯದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ದಿಗೆ ಖಾಸಗಿ ವಲಯದಲ್ಲಿನ ಯಶಸ್ನಿ ಕೈಗಾರಿಕೆಗಳನ್ನು ತೊಡಗಿಸಿಕೊಳ್ಳಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಸಚಿವರು ಹೇಳಿದರು

ಭವಿಷ್ಯದಲ್ಲಿ ವಿದ್ಯುನ್ನಾನ ವಾಹನಗಳಿಗೆ ಭಾರಿ ಬೇಡಿಕೆ ಉಂಟಾಗಲಿದೆ ಎಂದರು ಚಾಲಕರಹಿತ ಕಾರುಗಳ ಉತ್ತೇಜನಕ್ಕೆ ತಮ್ಮ ಸಚಿವಾಲಯ ಆಸಕ್ತಿ ತೋರುವುದಿಲ್ಲ ಈ ರೀತಿ ಮಾಡಿದ ಅಸಂಖ್ಯಾತ ಚಾಲಕರು ಕೆಲಸ ಕಳೆದುಕೊಂಡು ನಿರುದ್ಯೋಗಿಗಳಾಗಲಿದ್ದಾರೆ

ಭಾರತೀಯ ರಿಸರ್ವ್ ಬ್ಯಾಂಕ್ನ ಕೇಂದ್ರೀಯ ಮಂಡಳಿಯ ನಿರ್ದೇಶಕರನ್ನು ಉದ್ದೇತಿಸಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಭಾಷಣ ಮಾಡಿದರು

ಚರ್ಚೆ ಸಂದರ್ಭದಲ್ಲಿ ಮಂಡಳಿಯ ಸದಸ್ಕರು ಹಲವಾರು ಸಲಹೆ ಸೂಚನೆಗಳನ್ನು ಮುಂದಿಟ್ಟು ಸರ್ಕಾರ ಈ ಕುರಿತು ಪರಿಗಣಿಸುವಂತೆ ಮನವಿ ಮಾಡಿದರು

ಪ್ರಸಕ್ತ ಆರ್ಥಿಕ ಪರಿಸ್ವಿತಿ ಜಾಗತಿಕ ಹಾಗೂ ದೇಶೀಯ ಸವಾಲುಗಳು ಆರ್ಬಿಐನ ವಿವಿಧ ವಲಯಗಳಲ್ಲಿನ ಕಾರ್ಯಾಚರಣೆ ಮತ್ತಿತರ ವಿಚಾರಗಳ ಕುರಿತು ಮಂಡಳಿ ಪರಾಮರ್ಶೆ ನಡೆಸಿತು

ಕಾಂಗ್ರೆಸ್ ಶಾಸಕರೊಬ್ಲರ ರಾಜೀನಾಮೆಯಿಂದ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿನ ಮುಖ್ಯಮಂತ್ರಿ ವಿ ನಾರಾಯಣಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ ಕಾಮರಾಜ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಶಾಸಕ ಜಾನ್ ಕುಮಾರ್ ಇಂದು ತಮ್ಮ ಸ್ಥಾನಕ್ಷೆ ರಾಜೀನಾಮೆ ನೀಡಿದ್ದಾರೆ ಇದರಿಂದಾಗಿ ಮುಖ್ಯಮಂತ್ರಿ ನಾರಾಯಣಸ್ವಾಮಿ ರಾಜೀನಾಮೆ ನೀಡಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿದೆ

ಕೆಲವು ದಿನಗಳ ಹಿಂದೆ ಪುದುಚೇರಿಯ ಲೋಕೋಪಯೋಗಿ ಸಚಿವ ಎ ನಮಶಿವಾಯಂ ಹಾಗೂ ಊಸುಡು ವಿಧಾನಸಭಾ ಕ್ಷೇತ್ರದ ಶಾಸಕ ಥೀಷ್ಯೆಂಥನ್ ತಮ್ನ ಸ್ನಾನಗಳಿಗೆ ರಾಜೇನಾಮೆ ನೀಡಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ

ಇದರಲ್ಲಿ ಮೂವರು ನಾಮ ನಿರ್ದೇತನ ಹೊಂದಿದ ಶಾಸಕರು ಸೇರಿದ್ದಾರೆ

ಆರ್

ಇತ್ತೀಚಿನ ಸುಪ್ರೀಂಕೋರ್ಟ್ ಆದೇಶದಂತೆ ನಾಮನಿರ್ದೇಶನ ಸದಸ್ಥರಿಗೂ ಮತ ಚಲಾಯಿಸುವ ಹಕ್ಕು ದೊರೆಕಿದೆ ಕೇಂದ್ರ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯದ ವತಿಯಿಂದ ಜಲಜೀವನ ಮಿಷನ್ ಅರ್ಬನ್ ಅಡಿಯಲ್ಲಿ ಪ್ರಾಯೋಗಿಕವಾಗಿ ಪೇ ಜಲ್ ಸರ್ವೇಕ್ಷಣ್ ಅಭಿಯಾನವನ್ನು ಕೈಗೆತ್ತಿಕೊಳ್ಳಲಾಗಿದೆ ಸಾರ್ವಜನಿಕರಿಗೆ ಸಮಾನವಾಗಿ ನೀರಿನ ವಿತರಣೆ ವ್ಯರ್ಥ ನೀರಿನ ಪುನರ್ ಬಳಕೆ ಹಾಗೂ ಜಲಮೂಲಗಳನ್ನು ಪತ್ತೆ ಮಾಡುವ ಉದ್ದೇಶದಿಂದ ಈ ಅಭಿಯಾನವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ದುರ್ಗಾತಂಕರ್ ಮಿಶ್ರಾ ಹೇಳಿದ್ದಾರೆ

ಪ್ರೆಸಿಡೆಂಟ್ಸ್ ಎಸ್ಟೇಟ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ರಾಷ್ಟಪತಿ ಭವನ ಕ್ರೀಡಾಸ್ಥಳವನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಇಂದು ಉದ್ಘಾಟಿಸಿದರು ನವೀಕೃತಗೊಂಡಿರುವ ಫುಟ್ಬಾಲ್ ಮೈದಾನ ಹಾಗೂ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ಗಳನ್ನು ಇದು ಒಳಗೊಂಡಿದೆ ಇದೇ ಸಂದರ್ಭದಲ್ಲಿ ಅನಾಥ ಮಕ್ಕಳ ಕಲ್ಯಾಣಕಾಗಿ ಶ್ರಮಿಸುತ್ತಿರುವ ಮೈ ಏಂಜೆಲ್ಲ್ ಅಕಾಡೆಮಿಯ ಮಕ್ಕಳು ಘುಟ್ದಾಲ್ ಪಂದ್ಯವನ್ನು ಆಡಿದರು ರಾಷ್ಟಪತಿ ಭವನದ ಉದ್ಯೋಗಿಗಳು ಮತ್ತು ಅವರ ಕುಟುಂಬ ಸದಸ್ಯರ ಅನುಕೂಲಕ್ಕಾಗಿ ಕ್ರೀಡಾ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಇಂದಿನಿಂದ ಉದ್ಯೋಗಿಗಳು ಮತ್ತು ಕುಟುಂಬ ಸದಸ್ಯರ ನಡುವೆ ಅಂತರ ಇಲಾಖಾ ಘುಟ್ದಾಲ್ ಟೂರ್ನ್ಮೆಂಟ್ ನಡೆಯುತ್ತಿದೆ

ಈ ಕಾರ್ಯಕ್ರಮದಲ್ಲಿ ಲೇಡಿ ಹಾರ್ಡಿಂಗ್ ವೈದ್ಯಕೀಯ ಕಾಲೇಜಿನ ಡಾ